ಪ್ರಾದೇಶಿಕ ಸಮಗ್ರ ಅರ್ಥಿಕ ಸಹಭಾಗಿತ್ವ ಒಪ್ಪಂದ ಆರ್ಸಿಇಪಿಗೆ ಸಂಬಂಧಿಸಿದ ಪಲವು ವಿಷಯಗಳು ಸಂಪೂರ್ಣವಾಗಿ ಇತ್ಕರ್ಥವಾಗುವವರೆಗೆ ಒಪ್ಪಂದಕ್ಕೆ ಸಹಿ ಪಾಕದೇ ಇರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಸರ್ಕಾರ ಈ ಒಪ್ಪಂದಕ್ಕೆ ಸಹಿ ಹಾಕಿದಲ್ಲಿ ದೇಶದ ರೈತರು ಮತ್ತು ಪೈನುಗಾರರಿಗೆ ಭಾರಿ ನಷ್ಟವಾಗುತ್ತದೆ ಎಂದು ದೇಶಾದ್ಯಂತ ಇದಕ್ಕೆ ವ್ಯಾಪಕ ವಿರೋಧ ವ್ವಕ್ತವಾಗಿತ್ತು

ಸಾಮಾನ್ಕ ಪರಿಪಾರಗಳನ್ನು ಕಂಡುಹಿಡಿಯಲು ಒಟ್ಟಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು ಪೂರ್ವ ಏಷ್ಯಾ ಶೃಂಗಸಭೆ ಏಷ್ಯಾ ಫೆಸಿಪಿಕ್ನ ವಿಶಿಷ್ಠ ನಾಯಕರ ವೇದಿಕೆಯಾಗಿದ್ದು ಈ ಪ್ರದೇಶದ ವಿವಿಧ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುತ್ತವೆ ಪೂರ್ವ ಏಷ್ಯಾ ಶೃಂಗಸಭೆಯ ಸಹಕಾರದ ಭವಿಷ್ಠದ ದಿಕ್ಕನ್ನು ಪರಿಶೀಲಿಸುವುದು ಮತ್ತು ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಶೃಂಗಸಭೆಯ ಈ ಆವೃತ್ತಿಯ ಕಾರ್ಯಸೂಚಿಯಾಗಿದೆ ಶೃಂಗಸಭೆಯ ಹೊರತಾಗಿ ಮೋದಿ ಅವರು ವಿಯೆಟ್ನಾಂ ಪ್ರಧಾನ ಮಂತ್ರಿಯನ್ನು ಭೇಟಿಯಾದರು ಆಸಿಯಾನ್ ಶೃಂಗಸಭೆಯ ಪೊರತಾಗಿ ಅವರು ಜಪಾನ್ ಶಿಂಜೊ ಅಬೆ ಅವರನ್ನು ಭೇಟಿಯಾದರು ಉಭಯ ನಾಯಕರು ಇಂಡೋ ಪೆಸಿಫಿಕ್ನಲ್ಲಿ ಪ್ರದೇಶದಲ್ಲಿ ಶಾಂತಿ ಸಮ್ಯದ್ಧಿ ಮತ್ತು ಅಭಿವ್ಯದ್ಧಿಗಾಗಿ ಮೂರನೇ ದೇಶಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸಲು ಒಪ್ಪಿಗೆ ಸೂಚಿಸಿದ್ದಾರೆ

ರಾಜ್ಯದಲ್ಲಿ ಉಂಟಾಗಿರುವ ಅಕಾಲಿಕ ಮಳೆಯ ವರಿಣಾಮ ಭಾರೀ ಪಾನಿಯಾಗಿದ್ದು ಕೇಂದ್ರ ಸರ್ಕಾರ ಇನ್ನೂ ಪೆಜ್ವನ ಪರಿಹಾರ ಒದಗಿಸುವಂತೆ ಫಡ್ನವೀಸ್ ಮನವಿ ಮಾಡಿದ್ದಾರೆ ರಾಜ್ಯದಲ್ಲಿ ಶೀಘ್ರವೇ ಹೊಸ ಸರ್ಕಾರ ರಚನೆಯಾಗಲಿದೆ ಎಂದು ಫಡ್ನವೀಸ್ ವಿಶ್ವಾಸ ವ್ಕಕಪಡಿಸಿದ್ದಾರೆ ಬ್ಡಾಂಕಾಕ್ನಲ್ಲಿ ಪ್ರಾದೇಶಿಕ ಸಮಗ್ರ ಅರ್ಥಿಕ ಸಹಭಾಗಿತ್ವ ಆರ್ಸಿಇಪಿ ಒಪ್ಪಂದದಿಂದ ಭಾರತಕ್ಕೆ ಎದುರಾಗಬಹುದಾದ ಸಮಸ್ಕೆಗಳು ಪಾಗೂ ಆರ್ಥಿಕ ಸಂಕಷ್ಟ ಕುರಿತಂತೆ ಪ್ರಮುಖ ವಿರೋಧ ಪಕ್ಷಗಳ ಹಿರಿಯ ಮುಖಂಡರು ಇಂದು ನವದೆಪಲಿಯಲ್ಲಿ ಸಭೆ ಸೇರಿ ವಿಸ್ತೃತ ಚರ್ಚೆ ನಡೆಸಿದರು ಆರ್ ಸಿಇಪಿ ಒಪ್ಪಂದದ ಹಿನ್ನೆಲೆಯಲ್ಲಿ ಆಸಿಯಾನ್ ದೇಶಗಳು ಬ್ಡಾಂಕಾಕ್ನಲ್ಲಿ ಸಮಾವೇಶಗೊಂಡಿವೆ ಪಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳ ಈ ಸಭೆ ಮಹತ್ವ ಪಡೆದುಕೊಂಡಿದೆ ಕಾಂಗ್ರೆಸ್ನ ಗುಲಾಮ್ ನಐ ಆಜಾದ್ ಅಪಮದ್ ಪಟೇಲ್ ರಣದೀಪ್ ಸುರ್ಜೇವಾಲಾ ಆರ್ಎಲ್ ಎಸ್ಟಿ ಮುಖ್ಯಸ್ಟ ಉಪೇಂದ್ರ ಕುತ್ವಾ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಸಿಪಿಐಎಂ ನ ರಂಗರಾಜನ್ ಆರ್ ಜೆ ಡಿ ಮುಖಂಡ ಮನೋಜ್ ಝಾ ಟಿಎಂಸಿಯ ನದೀಮ್ ಉಲ್ ಪಕ್ ಡಿಎಂಕೆಯ ಟಿ ಆರ್ ಬಾಲು ಹಾಗೂ ಹಿರಿಯ ಮುಖಂಡ ಶರದ್ ಯಾದವ್ ಮತ್ತಿತರರು ಪಾಲ್ಗೊಂಡಿದ್ದರು ರಾಜ್ಞಸಭೆಯ ವಿರೋಧ ಪಕ್ಷದ ಗುಲಾಮ್ ನಬಿ ಆಜಾದ್ ನಾಯಕತ್ವದಲ್ಲಿ ಪ್ರಾದೇಶಿಕ ಸಮಗ್ರ ಅರ್ಥಿಕ ಸಪಭಾಗಿತ್ವ ಒಪ್ಪಂದಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಸಂಸತ್ನಲ್ಲಿ ಚರ್ಚಿಸಲು ತೀರ್ಮಾನ ಕ್ಷೆಗೊಳ್ಳಲಾಯಿತು ಹಾಗೆಯೇ ಆಡಳಿತ ರೂಪಿಸುವ ತಂತ್ರಗಳಿಗೆ ಪ್ರತಿಪಕ್ಷಗಳು ಒಟ್ಲಾಗಿ ತಂತ್ರ ರೂಪಿಸಿ ಸಂಸತ್ ನ ಉಭಯ ಸದನಗಳಲ್ಲಿ ಯಾವ ರೀತಿ ಎದುರಿಸಬೇಕು ಎಂಬುದನ್ನು ಪ್ರಮುಖವಾಗಿ ಚರ್ಚಿಸಲಾಯಿತು ಪ್ರಸಕ್ತ ಮಾಹಿತಿ ಯುಗದಲ್ಲಿ ಯುದ್ದದ ಸ್ವರೂಪಗಳು ಬದಲಾಗುತ್ತಿದ್ದು ಆಕಸ್ವಿಕವಾಗಿ ಉಂಟಾಗುವ ಸವಾಲುಗಳನ್ನು ಎದುರಿಸಲು ಸಿದ್ಗತೆ ನಡೆಸುವುದರ ಜೊತೆಗೆ ಬಹು ಮೂಲಗಳಿಂದ ಎದುರಾಗುವ ಬೆದರಿಕೆಗಳನ್ನು ಎದುರಿಸಬೇಕಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ

ನಿರ್ಣಾಯಕ ಮೂಲಸೌಕರ್ಯಗಳ ಸುರಕ್ಷತೆ ಮತ್ತು ಭದ್ರತೆ ಖಚಿತಪಡಿಸಿಕೊಳ್ಳಲು ಈ ತಂತ್ರಜ್ಞಾನಗಳನ್ನು ನಿಭಾಯಿಸಲು ಮತ್ತು ಬಳಸಿಕೊಳ್ಳಲು ರಕ್ಷಣಾ ಉದ್ದಮವು ಪ್ರಯತ್ನಿಸುತ್ತಿದೆ ರಕ್ಷಣಾ ಉತ್ವಾದನೆಯಲ್ಲಿ ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆಯ ಆಧಾರದ ಮೇಲೆ ಭವಿಷ್ಯದ ಭದ್ರತಾ ಸನ್ನಿವೇಶಕ್ಕೆ ಡಿಜಿಟಲೀಕರಣ ಅತ್ಯಂತ ಪ್ರಮುಖವಾಗಿದೆ ಏಕೆಂದರೆ ಯುದ್ಧದ ಸ್ತರೂಪವು ಸಾಂಪ್ರದಾಯಿಕ ಭೂಮಿ ಗಾಳಿ ಮತ್ತು ಸಮುದ್ರದಿಂದ ಸೈಬರ್ ಬಾಹ್ಕಾಕಾಶಕ್ಕೆ ಪರಿವರ್ತನೆಗೊಂಡಿದೆ ಭಾರತವು ಇತ್ತೀಚೆಗೆ ವಿವಿಧ ರಕ್ಷಣಾ ವಲಯಗಳಲ್ಲಿ ದುರಸ್ತಿ ನಿರ್ವಪಣೆ ಮತ್ತು ಸೇವಾ ಉದ್ದಮದ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ಅವರು ಹೇಳಿದರು

ಈ ವಾಯುಮಾಲಿನ್ನದಿಂದಾಗಿ ಜನರು ತಮ್ಮ ಅಮೂಲ್ಲ ಜೀವಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದೆ ನ್ವಾಯಮೂರ್ತಿಗಳಾದ ಅರುಣ್ ಮಿಶ್ರಾ ಮತ್ತು ದೀಪಕ್ ಗುಪ್ತಾ ಅವರ ನ್ಯಾಯಪೀಠ ಇದನ್ನು ಸಹಿಸಲು ಸಾಧ್ಯವಿಲ್ಲ ಇದಕ್ಕೆ ರಾಜ್ಯ ಸರ್ಕಾರವನ್ನು ಹೊಣೆ ಮಾಡಲಾಗುವುದು ಎಂದು ಎಚ್ಚರಿಸಿದೆ ದೆಹಲಿ ಎನ್ಸಿಆರ್ನಲ್ಲಿನ ವಾಯುಮಾಲಿನ್ಸವನ್ನು ದೌರ್ಜನ್ನ ಎಂದು ಕರೆದಿರುವ ಸುಪ್ರೀಂ ಕೋರ್ಟ್ ಮನೆಗಳಲ್ಲೂ ಯಾರೂ ಸುರಕ್ಷಿತವಾಗಿಲ್ಲ ಎಂದು ಹೇಳಿದೆ ಪಂಜಾಬ್ ಪರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಕೃಷಿಯ ಕೊಳೆ ಸುಡುವಿಕೆಯನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಪ್ರತಿವರ್ಷ ಈ ಬಗ್ಗೆ ಅಳಲು ತೊಡಿಕೊಳ್ಳಲಾಗುತ್ತದೆ ಆದರೆ ರಾಜ್ನ ಸರ್ಕಾರ ಸಮಸ್ನೆಯನ್ನು ಪರಿವರ್ತಿಸುವ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದೆ

ಸೋರಿಕೆಯಾದ ವಿಡಿಯೋದ ಬಗ್ಗೆ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯೆ ನೀಡಿದ ಅವರು ಬಂಡಾಯ ಶಾಸಕರ ರಾಜೀನಾಮಗೆ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ನ ಅವರೇ ಕಾರಣ

ಯಾವ ಪಕ್ಷದಿಂದ ಸ್ಪರ್ಧಿಸಬೇಕು ಎಂಬುದು ಅವರು ವಿವೇಚನೆಗೆ ಬಿಟ್ಟ ವಿಷಯವಾಗಿದೆ ಎಂದರು ಬಿಡುಗಡೆ ಮಾಡಲಾಗಿರುವ ವಿಡಿಯೋ ಸುಳ್ಳು ಸಿದ್ದರಾಮಯ್ತ ಅವರು ಹಿಂದಿನ ವಿಧಾನಸಭೆಯ ಸ್ವೀಕರ್ ರಮೇಶ್ ಕುಮಾರ್ ಅವರೊಂದಿಗೆ ಒಪ್ಪಂದ ಮಾಡಿಕೊಂದು ಬಂಡಾಯ ಶಾಸಕರನ್ನು ಅನರ್ಹಗೊಳಿಸಿದ್ದಾರೆ ಎಂದು ಯಡಿಯೂರಪ್ಪ ಆರೋಪಿಸಿದರು

ರಾಷ್ಷ ರಾಜಧಾನಿ ದೆಹಲಿಯಲ್ಲಿ ಹೆಚ್ಚಿರುವ ವಾಯು ಮಾಲಿನ್ನವನ್ನು ಎದುರಿಸುವ ನಿಟ್ಟಿನಲ್ಲಿ ಇಂದಿನಿಂದ ಸಮ ಬೆಸ ನೋಂದಣಿ ಸಂಖ್ಯೆಗಳ ವಾಹನ ಸಂಚಾರ ಯೋಜನೆ ಅನುಷ್ಣಾನಕ್ಕೆ ಬಂದಿದೆ

ಆದರೆ ದ್ವಿಚಕ್ರ ವಾಹನಗಳು ತುರ್ತು ವೈದ್ವಕೀಯ ಸೇವೆಗೆ ಬಳಸುವ ವಾಹನಗಳು ಮಹಿಳೆಯರು ಹಾಗೂ ಮಕ್ಕಳನ್ನು ಕರೆದೊಯ್ದುವ ಶಾಲಾ ವಾಪನ ಮತ್ತು ವಿದ್ದುತ್ ಜಾಲಿತ ವಾಪನಗಳಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ

ಇದು ಜನರ ಅನುಕೂಲಕ್ಷಾಗಿ ಮಾಡಿರುವ ಯೋಜನೆಯಾಗಿದೆ